ಮುಖ್ಯಮಂತ್ರಿಗಳಾದ ಓಮರ್ ಅಬ್ಲುಲ್ಲಾ ಮತ್ತು ಮೋಹಬೂಬಾ ಮುಫ್ತಿ ವಿರುದ್ದ ಸ್ಥಳೀಯ ಆಡಳಿತದಿಂದ ಪ್ರಕರಣ ದಾಖಲು

ಮನವಿಯ ವಿಚಾರಣೆಯನ್ನು ಇಂದು ನಡೆಸಲಿರುವ ಸುಪ್ರೀಂಕೋರ್ಟ್ ಶಹೀನ್ ಭಾಗ್ ಪ್ರತಿಭಟನೆ ವಿರುದ್ದದ ಅರ್ಜಿಗಳ ವಿಚಾರಣೆ ಸೋಮವಾರ

ಇತ್ಗೀಚೆಗಷ್ಲೆ ಕೇಂದ ಸರ್ಕಾರ ಅಸ್ಸಾಂ ಸರ್ಕಾರ ಹಾಗೂ ಅಸ್ಸಾಂನ ನಿಷೇಧಿತ ಬೊಡೋ ಬಂಡುಕೋರರ ಗುಂಪಾಗಿದ್ದ ನ್ಯಾಷನಲ್ ಡೆಮೊಕ್ರಾಟಿಕ್ ಫ್ರಂಟ್ ಆಫ್ ಬೋಡೋಲ್ಯಾಂಡ್ ನಡುವೆ ಐತಿಹಾಸಿಕ ಬೋಡೋ ಒಪ್ಪಂದವಾಗಿರುವ ಸಂದರ್ಭದಲ್ಲಿ ಆಯೋಜಿತವಾಗಿರುವ ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈಗ ಸ್ವಲ್ಪ ಹೊತ್ತಿಗೆ ಮುನ್ನ ಕೋಖ್ರಾಜಾರ್ ತಲುಪಿದ್ದಾರೆ

ದೇಶದ ಪ್ರಧಾನಮಂತ್ರಿಯವರೇ ಖುದ್ದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸುತ್ತಿರುವ ಸಂಭ್ರಮಾಚರಣೆಗಾಗಿ ನಿನ್ನೆ ಅಖಿಲ ಬೋಡೋ ವಿದ್ಯಾರ್ಥಿಗಳ ಒಕ್ಕೂಟದ ಬೈಕ್ ರ್ಯಾಲಿಯನ್ನು ಆಯೋಜಿಸಲಾಗಿತ್ತು ಇಂದು ನಡೆಯುತ್ತಿರುವ ಕಾರ್ಯಕ್ರಮದಲ್ಲಿ ಅಸ್ಸಾಂ ಮುಖ್ಯಮಂತ್ರಿ ಸರ್ಬಾನಂದಾ ಸೊನೋವಾಲ್ ಅವರ ಸಂಪುಟ ಸಹೋದ್ಯೋಗಿಗಳು ಭಾಗವಹಿಸಿದ್ದಾರೆ

ಕಾಶ್ಟೀರ ಕಣಿವೆಯಲ್ಲಿ ಸಾರ್ವಜನಿಕರ ಸುರಕ್ಷತೆ ಕಾಯಿದೆ ಅದಿಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಓಮರ್ ಅಬ್ಲುಲ್ಲಾ ಮತ್ತು ಮೆಹಬೂಬಾ ಮುಫ್ಲಿ ಅವರ ವಿರುದ್ದ ಅಲ್ಲಿನ ಆಡಳಿತ ಪ್ರಕರಣ ದಾಖಲಿಸಿಕೊಂಡಿದೆ ಇಬ್ಬರೂ ನಾಯಕರಿಗೆ ಆದೇಶದ ಪ್ರತಿಯನ್ನು ನಿನ್ನೆ ಸಂಜೆ ನೀಡಲಾಗಿದೆ ಎಂದು ಅಧಿಕೃತ ಮೂಲಗಳು ಆಕಾಶವಾಣಿಗೆ ತಿಳಿಸಿವೆ ಓಮರ್ ಅಬ್ದುಲ್ಲಾ ಮತ್ತು ಮುಫ್ತಿ ಅವರಲ್ಲದೆ ನ್ಯಾಷನಲ್ ಕಾನ್ಟರೆನ್ಸ್ ನ ಪ್ರಧಾನ ಕಾರ್ಯದರ್ಶಿ ಅಲಿ ಮೊಹಮದ್ ಸಾಗರ್ ಮತ್ತು ಪಿಡಿಪಿ ನಾಯಕ ಸರ್ತಾಜ್ ಮದ್ವಿ ವಿರುದ್ದವೂ ಇದೇ ಕಾಯಿದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಎಂದು ಮೂಲಗಳು ತಿಳಿಸಿವೆ

ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದಲ್ಲಿ ಶಾಂತಿ ನೆಲೆಸುವುದರ ಖಾತರಿಗಾಗಿ ಭದ್ರತಾ ಪಡೆಗಳ ನಡುವೆ ನಿಕಟ ಸಹಕಾರ ಮತ್ತು ಸಂಯೋಜನೆ ಅಗತ್ಯವೆಂದು ಅಲ್ಲಿಯ ಲೆಫ್ಟಿನೆಂಟ್ ಜನರಲ್ ಜಿ

ನಿನ್ನೆ ಸಂಜೆ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಜಂಟಿ ಭದ್ರತಾ ಪಡೆಗಳ ಪರಿಶೀಲನಾ ಸಭೆಯಲ್ಲಿ ಅವರು ಈ ವಿಚಾರವನ್ನು ಪ್ರಸ್ತಾಪಿಸಿದ್ದು ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯ ನಿರ್ವಹಣೆಯಲ್ಲಿ ಭದ್ರತಾ ಪದೆಗಳ ಪಾತ್ರದ ಬಗ್ಗೆ ಮೆಚ್ಚುಗೆ ವ್ಯಕ್ತಪದಿಸಿದರು ಕೇಂದ್ರಾಡಳಿತ ಪ್ರದೇಶದಲ್ಲಿ ಅಪರಾಧ ಮುಕ್ತ ಸಮಾಜ ನಿರ್ಮಾಣದ ಖಾತರಿಗಾಗಿ ದುಷ್ಕರ್ಮಿಗಳ ಮೇಲೆ ನಿರಂತರ ನಿಗಾ ಇಡುವಂತೆ ಅವರು ಭದ್ರತಾ ಪಡೆಗಳಿಗೆ ಸೂಚಿಸಿದರು ಇದಕ್ಕೂ ಮುನ್ನ ಜಮ್ಮು ಕಾಶ್ಟೀರದ ಹಾಲಿ ಭದ್ರತಾ ಸನ್ನಿವೇಶದ ಬಗ್ಗೆ ಅಲ್ಲಿಯ ಐಜಿಪಿ ವಿಜಯ್ಕುಮಾರ್ ಸಭೆಗೆ ವಿವರ ಮಾಹಿತಿ ನೀಡಿದರು ಲೆಫ್ಸಿನೆಂಟ್ ಸಲಹೆಗಾರರಾದ ಆರ್

ಭಟ್ನಾಗರ್ ಮತ್ತು ಫಾರೂಕ್ ಅಹಮದ್ಖಾನ್ ಮತ್ತು ಮುಖ್ಯಕಾರ್ಯದರ್ಶಿ ಬಿ

ಆರ್

ಜೆ ಎಸ್ ಧಿಲೋನ್ ಪೊಲೀಸ್ ಮಹಾನಿರ್ದೇಶಕ ದಿಲ್ಬಾಗ್ ಸಿಂಗ್ ಮತ್ತು ಅಲ್ಲಿಯ ಪೊಲೀಸ್ ಹಾಗೂ ಕೇಂದ್ರೀಯ ಮೀಸಲು ಪಡೆಯ ಇತರ ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು ನಿರ್ಭಯ ಸಾಮೂಹಿಕ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೆಹಲಿ ಹೈಕೋರ್ಟ್ ನೀಡಿರುವ ತೀರ್ಪನ್ನು ಪ್ರಶ್ನಿಸಿ ಕೇಂದ್ರ ಸರ್ಕಾರ ಸಲ್ಲಿಸಿರುವ ಅರ್ಜಿಯ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಇಂದು ಕೈಗೆತ್ತಿಕೊಳ್ಳಲಿದೆ ನ್ಯಾಯಮೂರ್ತಿಗಳಾದ ಎನ್

ರಮಣ ಸಂಜೀವ್ ಖನ್ನಾ ಮತ್ತು ಕೃಷ್ಣ ಮುರಾರಿ ಅವರು ಪ್ರಕರಣದ ವಿಚಾರಣೆಯನ್ನು ಇಂದು ನಡೆಸಲು ನಿರ್ಧರಿಸಿದ್ದಾರೆ ಕಳೆದ ಬುಧವಾರ ದೆಹಲಿ ಹೈಕೋರ್ಟ್ ಈ ಪ್ರಕರಣದಲ್ಲಿ ಗಲ್ಲು ಶಿಕ್ಷೆಗೆ ಒಳಗಾಗಿರುವ ನಾಲ್ವರು ಅಪರಾಧಿಗಳಿಗೆ ಶಿಕ್ಷೆ ಜಾರಿ ಮಾಡಲು ವಿಚಾರಣಾ ನ್ಯಾಯಾಲಯ ನೀಡಿರುವ ತಡೆ ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿಯನ್ನು ವಜಾಗೊಳಿಸಿತ್ತು ನಾಲ್ವರೂ ಅಪರಾಧಿಗಳಿಗೆ ಏಕಕಾಲದಲ್ಲಿ ಗಲ್ಲು ಶಿಕ್ಷೆ ವಿಧಿಸಬೇಕೇ ಹೊರತು ಪ್ರತ್ಯೇಕವಾಗಿ ಅಲ್ಲ ಎಂದು ಅದು ಹೇಳಿತ್ತು ಶಹೀನ್ ಭಾಗ್ ನಲ್ಲಿ ನಡೆದ ಪ್ರತಿಭಟನೆಗಳ ವಿರುದ್ದ ಸಲ್ಲಿಸಲಾಗಿರುವ ಅರ್ಜಿಗಳ ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ಬರುವ ಸೋಮವಾರ ನಡೆಸಲಿದೆ ಇಂದು ಪ್ರಕರಣದ ವಿಚಾರಣೆ ನಡೆಸಿ ದೆಹಲಿ ವಿಧಾನಸಭಾ ಚುನಾವಣೆಯ ಮೇಲೆ ಅದರ ಪರಿಣಾಮ ಬೀರುವುದನ್ನು ತಾನು ಬಯಸುವುದಿಲ್ಲ

ನ್ಯಾಯಮೂರ್ತಿಗಳಾದ ಎಸ್

ಕೌಲ್ ಮತ್ತು ಕೆ ಎಂ ಜೋಸೆಫ್ ಅವರನ್ನೊಳಗೊಂಡ ಪೀಠ ಒಂದು ಸಮಸ್ಯೆ ಇದೆ ಎಂಬುದು ತಮಗೆ ಅರಿವಾಗಿದ್ದು ಅದನ್ನು ಪರಿಹರಿಸುವುದು ಹೇಗೆ ಎಂಬ ಬಗ್ಗೆ ನೋಡುತ್ತಿರುವುದಾಗಿ ಹೇಳಿತು

ಈ ಕಾರ್ಯಾಚರಣೆಗಾಗಿ ಏರ್ಇಂಡಿಯಾ ಸಂಸ್ಥೆ ಸೂಕ್ತವಾಗಿ ಯೋಜನೆಯನ್ನು ರೂಪಿಸಿದ್ದು ವುಹಾನ್ನಿಂದ ಕರೆತಂದಿರುವ ಯಾರಿಗೂ ಸೋಂಕು ತಗುಲಿಲ್ಲ ಎನ್ನುವುದು ಸಮಾಧಾನದ ಸಂಗತಿಯಾಗಿದೆ ಎಂದು ಉಪರಾಷ್ಟ ಪತಿ ಟ್ವೀಟ್ ಮಾಡಿದ್ದಾರೆ

ಈಗ ಅವರನ್ನು ಮುನ್ನೆಚ್ಚರಿಕೆ ದೃಷ್ಟಿಯಿಂದ ಭಾರತ ಟಿಬೆಟ್ ಗದಿ ಪೊಲೀಸ್ ಹಾಗೂ ಸೇನಾ ಶಿಬಿರಗಳಲ್ಲಿ ಇರಿಸಿ ಅವರ ಆರೋಗ್ಯ ಸ್ಥಿತಿಯನ್ನು ಸತತವಾಗಿ ಗಮನಿಸಲಾಗುತ್ತಿದೆ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದ ಪ್ರಕರಣದಲ್ಲಿ ಸಿಬಿಐ ದೆಹಲಿ ಸರ್ಕಾರದ ಅಧಿಕಾರಿ ಗೋಪಾಲ್ ಕೃಷ್ಣ ಮಾಧವ್ ಅವರನ್ನು ಬಂಧಿಸಿದೆ ಲಂಚದ ಹಣ ಸ್ವೀಕರಿಸುತ್ತಿದ್ದಾಗ ಅಧಿಕಾರಿಯನ್ನು ಬಂಧಿಸಲಾಯಿತು ಎಂದು ಸಿಬಿಐ ಅಧಿಕಾರಿಗಳು ತಿಳಿಸಿದ್ದಾರೆ ಸಿಬಿಐ ಕೇಂದ್ರ ಕಚೇರಿಯಲ್ಲಿ ನಿನ್ನೆ ಸಂಜೆ ವಿಚಾರಣೆಗೆ ಒಳಪದಿಸಲಾಗಿತ್ತು ಈ ಮಧ್ಯೆ ದೆಹಲಿ ಉಪ ಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಟ್ವೀಟ್ ಮಾಡಿದ್ದು ಸಿಬಿಐ ಜಿಎಸ್ಟಿ ಇನ್ಸ್ ಪೆಕ್ಟರ್ ಅನ್ನು ಲಂಚ ಪ್ರಕರಣದಲ್ಲಿ ಬಂಧಿಸಿದ್ದು ಅವರನ್ನು ತಮ್ಮ ಕಚೇರಿಯಲ್ಲಿ ವಿಶೇಷಾಧಿಕಾರಿಯಾಗಿ ನಿಯುಕ್ತಿಗೊಳಿಸಲಾಗಿತ್ತು ಆ ಅಧಿಕಾರಿಗೆ ಕಠಿಣ ಶಿಕ್ಷೆ ಆಗಬೇಕು ಎಂದು ಒತ್ತಾಯಿಸಿದ್ದಾರೆ ಎಪ್ಪತ್ತು ಸದಸ್ಯ ಬಲದ ದೆಹಲಿ ವಿಧಾನಸಭಾ ಚುನಾವಣೆಗೆ ನಾಳೆ ನಡೆಯಲಿರುವ ಮತದಾನಕ್ಕೆ ಸಕಲ ಸಿದ್ದತೆಗಳನ್ನೂ ಮಾಡಿಕೊಳ್ಳಲಾಗಿದೆ ಚುನಾವಣೆಯ ಬಹಿರಂಗ ಪ್ರಚಾರಕ್ಕೆ ನಿನ್ನೆ ಸಂಜೆ ತೆರೆ ಬಿದ್ದಿತ್ತು ಮಂಗಳವಾರ ಮತಗಳ ಎಣಿಕೆ ಕಾರ್ಯ ನಡೆಯಲಿದೆ ಚುನಾವಣಾ ಆಯೋಗ ಮತ್ತು ಇತರ ಪ್ರಾಧಿಕಾರಗಳು ಸುಗಮ ಮತದಾನಕ್ಕಾಗಿ ವ್ಯಾಪಕ ಸಿದ್ದತೆ ಮಾಡಿಕೊಂಡಿವೆ

ಆಕಾಶವಾಣಿಯೊಂದಿಗೆ ಮಾತನಾಡಿದ ಮುಖ್ಯ ಚುನಾವಣಾಧಿಕಾರಿ ಡಾ ರಣಬೀರ್ ಸಿಂಗ್ ಸುಗಮವಾಗಿ ಮತದಾನ ನಡೆಸಲು ಸಕಲ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ